ಶ್ರತಿ ವರ್ಷ ಕ್ಟಟ್ ಇಂಡಿಯಾ ಚಳವಳಯ ಸ್ಪರಣಾರ್ಥ ರಾಷ್ಲಸತಿ ಭವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿಶೇಷ ಆತಿಷ್ಟ ನೀಡಿ ಗೌರವಿಸುವ ಕಾರ್ಯ ನಡೆದುಕೊಂಡು ಬಂದಿತ್ತು ಆದರೆ ಈ ಬಾರಿ ಕೊರೊನಾ ಸಾಂಕ್ರಾಮಿಕದ ಕಾರಣ ಈ ಕಾರ್ಯಕ್ರಮ ಏರ್ಪಾಡಾಗಿಲ್ಲ ಎಂದು ರಾಷ್ಟಪತಿ ಭವನದ ಹೇಳಿಕೆ ತಿಳಿಸಿದೆ ತಮ್ಮ ಪರವಾಗಿ ಜಿಲ್ಲಾ ಮ್ಯಾಜಿಸ್ನೇಟ್ ಅಥವಾ ಹೆಚ್ಚುವರಿ ಅಥವಾ ಎಭಾಗೀಯ ಜಿಲ್ಲಾ ಮ್ಲಾಜಿಸ್ಸೇಟ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಾಲು ಮತ್ತು ಅಂಗವಸ್ತ ಹೊದಿಸಿ ಗೌರವಿಸುವಂತೆ ರಾಮನಾಥ್ ಕೋವಿಂದ್ ಕೋರಿದ್ದಾರೆ

ಇದು ದೇತದ ಅತಿ ಉದ್ದದ ಹಾಗೂ ವಿನೂತನ ಸಬ್ಮೆರಿನ್ ಕೇಬಲ್ ವ್ಯವಸ್ಥೆಯಾಗಿದೆ

ಈ ವ್ಯವಸ್ಥೆಯಿಂದಾಗಿ ಈ ದ್ವೀಪಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅತಿವೇಗದ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲ ಸೇವೆ ಲಭ್ಯವಾಗಲಿದೆ ಅಲ್ಲದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಪ್ರವಾಹ ಪರಿಸ್ಥಿತಿ ಬಗ್ಗೆ ನಾಳಿ ವಿಡಿಯೋ ಸಂವಾದ ನಡೆಸಿ ಪ್ರವಾಪದಿಂದಾಗಿರುವ ಪಾನಿಯ ಕುರಿತು ಮಾಹಿತಿ ಪಡೆಯಲಿದ್ದಾರೆ ದೇಶದಲ್ಲಿ ಕೃಷಿ ವಲಯದ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಒಂದು ಲಕ್ಷ ಕೋಟ ರೂಪಾಯಿ ಮೊತ್ತದ ವಿಶೇಷ ನಿಧಿ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಿದ್ದಾರೆ ಈ ನಿಧಿ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಾಧುನಿಕ ಶೈತ್ಯಾಗಾರ ಸರಪಳಿಯ ನಿರ್ಮಾಣ ಮತ್ತು ಅತ್ಯುತ್ತಮ ಗೋದಾಮುಗಳ ನಿರ್ಮಾಣಕ್ಕೆ ನೆರವಾಗಲಿದೆ ಅತ್ಮನಿರ್ಧರ ಕೃಷಿ ವಲಯಕ್ಕೆ ಈ ನಿಧಿ ಸಹಕಾರಿಯಾಗಲಿದೆ ರೈತರ ಕಲ್ಕಾಣಕಾಗಿ ಸರ್ಕಾರ ಈ ಮಪತ್ವಹೂರ್ಣ ನಿಧಿಯನ್ನು ಆರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ

ಎರಡು ದಿನಗಳ ಒಂದೆಯಷ್ಟೇ ಕಿಸಾನ್ ರೈಲು ಸಂಚಾರಕ್ಕೆ ಚಾಲನೆ ನೀಡಲಾಗಿದ್ದು ಸಣ್ಣ ರೈತರು ದೆಳೆಯುವ ತರಕಾರಿ ಪಣ್ಣು ಮೀನು ಮಾಂಸ ಮೊದಲಾದ ದೇಗನೆ ಕೊಳೆಯುವ ಉತ್ಪನ್ನಗಳನ್ನು ದೇಶದ ಪಲವೆಡೆಗೆ ತಾಜಾ ಸ್ಕಿತಿಯಲ್ಲಿ ತಲುಪಿಸಲು ಈ ವಾತಾನುಕೂಲಿತ ರೈಲುಗಳು ಅಪಾರ ನೆರವು ನೀಡಲಿವೆ ಎಂದರು ಕೃಷಿ ವಲಯದಲ್ಲಿ ಸ್ಟಾರ್ಟ್ ಅಪ್ ಗಳಗೂ ಇದರಿಂದ ಅನುಕೂಲವಾಗಲಿದೆ ಈ ಮೂಲಕ ದೇಶದ ಮೂಲೆ ಮೂಲೆಯಲ್ಲಿರುವ ಕೃಷಿಕರನ್ನು ತಲುಪಲು ವ್ಯವಸ್ಥೆ ರೂಪುಗೊಳ್ಳಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ಪ್ರಧಾನಿ ಅವರ ತ್ರಮಕ್ಕೆ ಕೇಂದ್ರ ಗೃಪ ಸಚಿವ ಅಮಿತ್ ಶಾ ಕೃತಜ್ಞತೆ ಸಲ್ಲಿಸಿದ್ದಾರೆ ಸರಣಿ ಟ್ವೀಟ್ ಗಳಲ್ಲಿ ಅವರು ಇದು ಹೊಸ ಉದ್ಯೋಗಾವಕಾಶವನ್ನು ಸ್ಕಜಿಸುವುದಲ್ಲದೇ ಗ್ರಾಮೀಣ ಆರ್ಥಿಕತೆಯನ್ನು ಬಲಗೊಳಿಸಲಿದೆ ಎಂದು ಬಣ್ಣೆಸಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರೈಲ್ವೆ ಸಚವಾಲಯ ನಾಳೆಯಿಂದ ಸ್ವಚ್ಛತಾ ಸಪ್ತಾಪ ಪಮ್ಮಿಕೊಂಡಿದೆ ಈ ಅವಧಿಯಲ್ಲಿ ರೈಲ್ವೆ ಮಾರ್ಗಗಳು ನಿಲ್ದಾಣಗಳು ಅಧಿಕಾರಿಗಳ ಗೃಹ ಸಮುಚ್ಚಯಗಳು ಕಾಮಗಾರಿಯ ಸ್ಥಳಗಳು ಹಾಗೂ ರೈಲ್ವೆಗೆ ಸಂಬಂಧಿಸಿದ ಉಳದ ಪ್ರದೇಶಗಳಲ್ಲಿ ವಿಶೇಷ ಸ್ವಜ್ಞತೆ ಕಾಪಾಡಿಕೊಳ್ಳುವ ನಿಟ್ಟನಲ್ಲಿ ಅಭಿಯಾನ ಕೈಗೊಳ್ಳಲಿದೆ ರೈಲ್ವೆ ಮಾರ್ಗಗಳನ್ನು ಸ್ವಚ್ಛಗೊಳಿಸುವಾಗ ಪ್ಲಾಸ್ಟಿಕ್ ತ್ಯಾದ್ಯಗಳನ್ನು ಸಂಗ್ರಹಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಪ್ರಸ್ತುತ ಸಾರ್ವಜನಿಕ ರೈಲುಗಳ ಸಂಚಾರ ಅತಿ ಕಡಿಮೆ ಇರುವುದರಿಂದ ಮಾರ್ಗಗಳನ್ನು ಸ್ವಚ್ಯಗೊಳಿಸುವುದು ಅಷ್ವೇನೂ ಕಷ್ಟಕರವಲ್ಲ ರೈಲ್ವೆ ನಿಲ್ದಾಣಗಳು ರೈಲುಗಳು ನೀರು ತುಂಬಿಸುವ ಸ್ಥಳಗಳು ಹಾಗೂ ಶೌಚಾಲಯಗಳನ್ನು ಸ್ವಚ್ಚಗೊಳಿಸಲು ವಿಶೇಷ ಆದ್ದತೆ ನೀಡಲಾಗುವುದು ಎಂದು ಸಚವಾಲಯ ತಿಳಿಸಿದೆ ಈ ಸ್ವಚ್ಚತಾ ಸಪ್ತಾಪದ ವೇಳೆ ರೈಲುಗಳು ನಿಲ್ದಾಣ ಮತ್ತು ಮಾರ್ಗಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಕುರಿತು ಪ್ರಯಾಣಿಕರು ಪಾಗೂ ಸಾರ್ವಜನಿಕರಲ್ಲಿ ರೈಲ್ವೆ ಸಿಬ್ಬಂದಿ ಜಾಗೃತಿ ಮೂಡಿಸಲಿದ್ದಾರೆ ವಿತ್ತದ ಅದಿವಾಸಿ ಜನಾಂಗಗಳು ಮತ್ತು ವಿತ್ತ ಬುಡಕಟ್ಟು ಜನಾಂಗಗಳ ತ್ರೇಯೋಭಿವೃದ್ದಿಗಾಗಿ ಚಿಂತಿಸುವ ಅಂತಾರಾಷ್ಷೀಯ ದಿನವನ್ನು ಜಗತ್ತಿನೆಲ್ಲೆಡೆ ಇಂದು ಆಚರಿಸಲಾಯಿತು

ರಾಷ್ಟೀಯ ವಹಿವಾಟುದಾರರ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ವರ್ಚುವಲ್ ಸಂವಾದದಲ್ಲಿ ಪಾಲ್ಗೊಂಡಿದ್ದ ಸಚವರು ದೇಶದಲ್ಲೇ ತಯಾರಾದ ವಸ್ತುಗಳನ್ನು ಖರೀದಿಸುವಂತೆ ಜನರ ಮನವೊಲಿಸಲು ದೇಶದ ವಹಿವಾಟುದಾರರು ಗ್ರಾಪಕರ ಜಾಗೃತಿ ಆಂದೋಲನ ಪಮ್ನಿಕೊಳ್ಳಬೇಕೆಂದು ಮನವಿ ಮಾಡಿದರು ದೇಶದ ಬಗ್ಗೆ ಗೌರವವಿಲ್ಲದ ವಿದೇಶಗಳಿಂದ ಕಳಪೆ ಗುಣಮಟ್ಲದ ಮೂಲಸಾಮಗ್ರಿ ಆಮದು ಮಾಡಿಕೊಳ್ಳುವ ಉದ್ದಮಿಗಳು ಮತ್ತು ವ್ಯಾಪಾರಿಗಳನ್ನು ದೆಳಕಿಗೆ ತರುವ ಚೌಕಿದಾರರಾಗಬೇಕು ಎಂದೂ ಸಪ ಪಿಯೂಪ್ ಗೋಯಲ್ ಗ್ರಾಪಕರಿಗೆ ಕರೆ ನೀಡಿದರು ಆತ್ನ ನಿರ್ಭರ್ ಭಾರತ್ ಅಭಿಯಾನ ವಹಿವಾಟುದಾರರಿಗೆ ಲಾಭದಾಯಕ ಭವಿಷ್ಣವನ್ನು ರೂಪಿಸಲಿದೆ ಪಲವಾರು ಆಮದು ವಸ್ತುಗಳನ್ನು ಸರ್ಕಾರ ಈಗಾಗಲೇ ನಿಷೇಧಿಬಿದೆ ಅಗರಬತ್ತಿ ಕ್ರೀಡಾ ಪರಿಕರಗಳಂತಹ ವಸ್ತುಗಳನ್ನು ಅತ್ಯಂತ ಸುಲಭವಾಗಿ ದೇಶದಲ್ಲೇ ಉತ್ಪಾದಿಸಲು ಸಾಧ್ಯವಿದೆ ದೇಶೀಯ ವಸ್ತುಗಳನ್ನು ಪ್ರಚಾರ ಮಾಡುವಂತೆ ಪ್ರಧಾನಮಂತ್ರಿಯವರು ನೀಡಿರುವ ಕರೆಯನ್ನು ಜನಪ್ರಿಯಗೊಳಿಸಬೇಕು ಎಂದು ಗೋಯಲ್ ಹೇಳಿದ್ದಾರೆ

ವಿಜಯವಾಡದ ಸ್ವರ್ಣಪ್ಟಾಲೀಸ್ ಹೊಟೇಲ್ನಲ್ಲಿದ್ದ ಈ ಕೋವಿಡ್ ಆರೈಕೆ ಕೇಂದ್ರಕ್ಷೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವಲ್ಲಿ ನೆರವಾದರು

ಅಗ್ನಿತಾಮಕ ಮತ್ತು ಹೊಲೀಸ್ ಇಲಾಖೆ ಅಧಿಕಾರಿಗಳ ಡೊತೆ ರಾಷ್ಷೀಯ ವಿಪತ್ತು ಪ್ರಕ್ರಿಯಾ ತಂಡ ಕೂಡ ರಕ್ಷಣಾ ಕಾರ್ಯಕ್ಕೆ ಕೈಡೋಡಿಸಿತು

ಆಂಧಪ್ರದೇಶದ ಪೊಲೀಸ್ ಮಹಾನಿರ್ದೇಶಕ ಗೌತಮ್ ಸಾವಂಗ್ ಫಟನಾ ಸ್ವಳಕ್ಷೆ ಭೇಟ ನೀಡಿ ತನಿಖೆಗೆ ಆದೇತಿಸಿದ್ದಾರೆ

ತಮಿಳುನಾಡಿನಲ್ಲಿ ಚಿಕ್ಕ ದೇವಾಲಯಗಳು ಮಸೀದಿಗಳು ಮತ್ತು ಚರ್ಚ್ಗಳನ್ನು ನಾಳೆಯಿಂದ ತೆರೆಯಲು ಅನುಮತಿ ನೀಡಲಾಗಿದೆ ಸಂಚಾರಿ ಶಾಲೆಗಳ ಕಾರ್ಯಾರಂಭಕ್ತೂ ಅನುಮತಿ ನೀಡಲಾಗಿದೆ ಆದರೆ ರಾಜ್ಯದಲ್ಲಿ ಕೊರೊನಾ ಸಾಂಕ್ರಾಮಿಕ ಪರಿಸ್ತಿತಿ ಸುಧಾರಿಸುವವರೆಗೂ ಉಳಿದ ಶಾಲೆಗಳ ಪುನರಾರಂಭ ಇರುವುದಿಲ್ಲ ಎಂದು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ತಿಳಿಸಿದ್ದಾರೆ ಸೋಂಕು ಪ್ರಕರಣಗಳ ಸಂಖ್ಯೆ ಈಗಲೂ ಹೆಚ್ಚಾಗಿಯೇ ಇರುವುದರಿಂದ ಮಕ್ಕಳ ಹಿತದ್ಯಸ್ಸಿಯಿಂದ ಶಾಲೆಗಳ ಪುನರಾರಂಭದ ಬಗ್ಗೆ ಚಂತಿಸುವುದು ಸೂಕ್ತವಲ್ಲ ಎಂದು ಮುಖ್ಯಮಂತ್ರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜಮ್ಮು ಕಾತ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಇಂದು ಸಂಜೆ ಪಾಕಿಸ್ತಾನ ಪಡೆಗಳು ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿ ಮತ್ತೆ ಕದನ ವಿರಾಮ ಉಲ್ಲಂಘಿಸಿವೆ ಶಾಪ್ಪುರ್ ಕಿರ್ನಿ ಮತ್ತು ಕೃಷ್ಣಾ ಘಟಿ ವಲಯಗಳ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನಿ ಪಡೆಗಳು ಭಾರಿ ಮೋಟಾರ್ ಶೆಲ್ ದಾಳಿ ನಡೆಸಿವೆ ಭಾರತೀಯ ಸೇನೆ ತಕ್ಷ ಪ್ರತ್ನುತ್ತರ ನೀಡಿದೆ ಎಂದು ರಕ್ಷಣಾ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಇತ್ತೀಚಿನ ವರದಿ ಬಂದಾಗ ದಾಳಿ ಪ್ರತಿದಾಳಿ ಮುಂದುವರಿದಿತ್ತು ಯಾವುದೇ ಸಾವು ನೋವಿನ ಕುರಿತು ವರದಿಯಾಗಿಲ್ಲ